ಕೌಶಲ್ಡಾಭಿವೃದ್ದಿ ಮತ್ತು ಕೌಶಲ್ಡವೃತ್ತಿ ತಂತ್ರಜ್ಞಾನ ಬಳಕೆಯಿಂದ ವಿದ್ಯಾರ್ಥಿಗಳ ಆತಸ್ಟ್ರೆರ್ಯ ಹೆಚ್ಚಿಸುವುದರ ಜೊತೆಗೆ ಸ್ವಾವಲಂಬಿಯಾಗಲು ಸಹಕಾರಿಯಾಗಲಿದೆ ಎಂದರು

ನಂತರ ಅವರು ಬಲ್ಗೋರಿಗೆ ಪ್ರಯಾಣ ಬೆಳೆಸಿದರು

ನಂತರ ಅಲ್ಲಿ ವಾಸವಾಗಿರುವ ಭಾರತೀಯ ಸಮುದಾಯದವರೊಂದಿಗೆ ರಾಷ್ಷಪತಿ ಅವರು ಸಂವಾದ ನಡೆಸಲಿದ್ದಾರೆ ದೇತಾದ್ಯಂತ ನಾಳೆ ಶಿಕ್ಷಕರ ದಿನ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಷೀಯ ಶಿಕ್ಷಕ ಪ್ರಶಸ್ತಿ ಪಡೆದ ಪ್ರಶಸ್ತಿ ವಿಜೇತರೊಂದಿಗೆ ಇಂದು ಸಂವಾದ ನಡೆಸಲಿದ್ದಾರೆ ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ನಾಯ್ವು ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ

ಹೊಸ ಮಾನದಂಡಗಳ ಅನ್ವಯ ಶಿಕ್ಷಕರ ಆಯ್ಲೆಯಲ್ಲಿ ಪಾರದರ್ಶಕತೆ ದಕ್ಷತೆ ಕಾಯ್ಲುಕೊಳ್ಳುವ ಜತೆಗೆ ಅತ್ಲುನ್ನತ ಹಾಗೂ ಸ್ಪೂರ್ತಿದಾಯಕ ಸಾಧನೆ ಮಾಡಿದವರನ್ನು ಆಯ್ಲೆಗೆ ಪರಿಗಣಿಸಲಾಗಿದೆ

ಭಾರತದ ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಅಮೆರಿಕದ ವಿದೇತಾಂಗ ಕಾರ್ಯದರ್ಶಿ ಮ್ನೆಕ್ ಪ್ಲಾಂಪಿಯೋ ಹಾಗೂ ರಕ್ಷಣಾ ಕಾರ್ಯದರ್ಶಿ ಜೇಮ್ ಮ್ಲಾಟ್ ಅವರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇತಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಇರಾನ್ ಮೇಲೆ ತ್ಯೆಲ ನಿರ್ಬಂಧನೆ ವಿಧಿಸುವುದರ ಜೊತೆಗೆ ಭಾರತ ಮತ್ತು ಫೆಸಿಪಿಕ್ ಪ್ರಾಂತ್ವದಲ್ಲಿ ವ್ಯಾಪಾರ ವೃದ್ದಿ ಕುರಿತಂತೆ ಉಭಯ ದೇಶಗಳ ಹಿರಿಯ ನಾಯಕರು ವಿಸ್ತತ ಚರ್ಚೆ ನಡೆಸಲಿದ್ದಾರೆ ಪಾಕಿಸ್ತಾನದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವ ಬಗ್ಗೆಯೂ ಮಾತುಕತೆ ನಡೆಯುವ ಸಾಧ್ವತೆ ಇದೆ ಎಂದು ವರದಿಯಾಗಿದೆ ಇದರ ಜೊತೆಗೆ ಅಮೆರಿಕದ ಜಂಟ ರಕ್ಷಣಾ ಮುಖ್ಯಸ್ನ ಜನರಲ್ ಜೋಸೆಫ್ ಡೆನ್ಫೋರ್ಡ್ ಅವರೊಂದಿಗೆ ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇತಾಂಗ ಸಚಿವಾಲಯ ತಿಳಿಸಿದೆ ಭಾರತದ ವಿದೇತಾಂಗ ಮತ್ತು ರಕ್ಷಣಾ ಸಚಿವರು ಅಮೆರಿಕದ ವಿದೇತಾಂಗ ಮತ್ತು ರಕ್ಷಣಾ ಕಾರ್ಯದರ್ಶಿಗಳ ಜೊತೆ ಪ್ರತ್ನೇಕವಾಗಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದ ನಂತರ ಅಮೆರಿಕದ ಇಬ್ಲರು ಮುಖಂಡರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇತಾಂಗ ಇಲಾಖೆ ವಕ್ತಾರರು ತಿಳಿಸಿದ್ದಾರೆ

ಮೇಜರ್ ಲೀತುಲ್ ಗೋಗೊಯ್ ಪ್ರಕರಣ ಸಂಬಂಧಿಸಿದಂತೆ ಮಾಧ್ಯಮ ಪ್ರತಿನಿಧಿಗಳ ಪ್ರಕ್ಷೆಗೆ ಪ್ರತಿಕ್ರಿಯಿಸಿದ ಜನರಲ್ ಬಿಪಿನ್ ರಾವತ್ ಈಗಾಗಲೇ ಈ ಪ್ರಕರಣ ಸೇನಾ ನ್ವಾಯಾಲಯದ ಮುಂದಿದೆ

ಉತ್ತರ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವಸ್ತವಾಗಿದೆ

ಮಾವೋವಾದಿಗಳ ಬಗ್ಗೆ ಸಹಾನುಭೂತಿ ಹೊಂದಿರುವ ಸಂದೇಹದ ಮೇಲೆ ಇತ್ತೀಚೆಗೆ ಬಂಧಿತರಾಗಿರುವವರೊಂದಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ದಿಗ್ನಿಜಯ ಸಿಂಗ್ ಸಂಪರ್ಕ ಹೊಂದಿದ್ದಾರೆ ಎನ್ನುವ ಮಾಧ್ಯಮ ವರದಿಗಳ ಬಗ್ಗೆ ಕಾಂಗ್ರೆಸ್ ಸ್ಪಷ್ಷನೆ ನೀಡಬೇಕು ಎಂದು ಬಿಜೆಪಿ ಒತ್ತಾಯಿಸಿದೆ ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರರಾದ ಸಂಬಿತ್ ಪಾತ್ರ ಕಾಂಗ್ರೆಸ್ ಪಕ್ಷದ ಕೆಲವರು ನಕ್ಲಲರನ್ನು ಬೆಂಬಲಿಸುತ್ತಿದ್ದಾರೆ ಎಂದು ಆರೋಪಿಸಿದರು

ಈ ಪ್ರಕರಣದ ಆರೋಪಿಗಳ ಶಿಕ್ಷೆ ಪ್ರಮಾಣವನ್ನು ಬರುವ ಸೋಮವಾರ ಪ್ರಕಟಿಸಲಿದೆ

ಭಾರತೀಯ ರೈಲ್ವೆಯಲ್ಲಿ ವಿದ್ಯುನ್ಮಾನ ಚಲನಶೀಲತೆ ಯೋಜನೆ ಆರಂಭಿಸುವ ಕುರಿತಂತೆ ದೆಹಲಿಯಲ್ಲಿಂದು ಸಮಾಲೋಚನೆ ನಡೆಯಿತು ರೈಲ್ವೆ ಖಾತೆ ಸಹಾಯಕ ಸಚಿವ ಮನೋಜ್ ಸಿನ್ಹಾ ರೈಲ್ವೆ ಇಲಾಖೆಯಲ್ಲಿ ಶುದ್ಧ ಇಂಧನ ಬಳಕೆ ಹಾಗೂ ಆಧುನಿಕ ತಂತ್ರಜ್ಞಾನ ಅಳವಡಿಕೆಯನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸುವುದರಿಂದ ಕನಿಷ್ಠ ಇಂಧನ ಉಳಕೆ ಮಾಡಲು ಸಾಧ್ಯ ಎಂದರು ರೈಲ್ವೆ ಇಲಾಖೆ ನಿರಂತರವಾಗಿ ಸುಧಾರಣಾ ಕ್ರಮಗಳನ್ನು ಮುಂದುವರೆಸಿದೆ ಎಂದು ರೈಲ್ವೆ ಮಂಡಳಿ ಅಧ್ಯಕ್ಷ ಅಶ್ವಿನಿ ಲೊಹಾನಿ ಹೇಳಿದ್ದಾರೆ ರೈಲ್ವೆ ಸಂಚಾರದಲ್ಲಿ ವೇಗದ ಪ್ರಮಾಣದ ಹೆಚ್ಚಳದ ಜೊತೆಗೆ ಪ್ರಯಾಣಿಕರ ಸುರಕ್ಷಿತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಸಂಪೂರ್ಣ ಪ್ರಮಾಣದಲ್ಲಿ ರೈಲ್ವೆ ಟ್ರಾಕ್ಗಳನ್ನು ವಿದ್ಯುದ್ದೀಕರಣ ಮಾಡುವುದರ ಜೊತೆ ಮೂಲಸೌಕರ್ ಹೆಚ್ಚಿಸಿ ಪ್ರಯಾಣಿಕರಿಗೆ ಇನ್ನಷ್ಟು ಗುಣಮಟ್ಟದ ಸೌಲಭ್ಯಗಳನ್ನು ಒದಗಿಸಲು ಇಲಾಖೆ ಮುಂದಾಗಿದೆ ಎಂದರು

ಈ ಕುರಿತು ಬಾದಿ ಮತ್ತು ಗ್ರಾಮೋದ್ಲೋಗ ಆಯೋಗ ಇಂದು ಹೊರಡಿಸಿರುವ ಹೇಳಕೆಯೊಂದರಲ್ಲಿ ಬಾದಿ ನೇಕಾರರಿಗೆ ಸರ್ಕಾರದ ರಿಯಾಯಿತಿಯೊಂದಿಗೆ ಈ ಶುಲ್ತ ಹೆಚ್ಚಳವನ್ನು ನೀಡುವ ಉದ್ದೇಶವಿದೆ ಎಂದು ತಿಳಿಸಲಾಗಿದ್ದು

ಅಲ್ಲದೇ ಖಾದಿ ಉದ್ದಿಮೆಗೆ ನೂತನ ಮತ್ತು ಯುವ ಕಲಾವಿದರನ್ನು ಸೆಳೆಯಲು ಸಹ ಈ ನಿರ್ಧಾರ ನೆರವಾಗಲಿದೆ ಎಂದು ಹೇಳಿದ್ದಾರೆ ಪಾಕಿಸ್ತಾನ ಪ್ರಧಾನ ಮಂತ್ರಿ ಇಮ್ರಾನ್ ಖಾನ್ ಅವರ ಆಯ್ಲೆ ಅಸಿಂಧುಗೊಳಿಸಬೇಕು ಎಂದು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಲಾಹೋರ್ ಹೈಕೋರ್ಟ್ ಸ್ವೀಕರಿಸಿ ವಿಚಾರಣೆ ಕೈಗೆತ್ತಿಕೊಂಡಿತ್ತು

ಅಂತಿಮ ಫಲಿತಾಂಶವನ್ನು ಅಲ್ಲಿಯ ಚುನಾವಣಾ ಆಯೋಗ ನಾಳೆ ಅಧಿಕೃತವಾಗಿ ಪ್ರಕಟಿಸಲಿದೆ

ಆರು ಮತಗಳು ತಿರಸ್ಗತಗೊಂಡಿವೆ ಇಸ್ಲಾಮಾಬಾದ್ನಲ್ಲಿರುವ ಪಾರ್ಲಿಮೆಂಟ್ ಹೌಸ್ನಲ್ಲಿ ಮತ್ತು ಲಾಹೋರ್ ಕರಾಚಿ ಪೆಷಾವರ್ ಮತ್ತು ಕ್ಷೆಟ್ಟಾ ಪ್ರಾಂತೀಯ ಸಭೆಗಳಲ್ಲಿ ಇಂದು ಏಕಕಾಲಕ್ಕೆ ಚುನಾವಣೆ ನಡೆಯಿತು

ಇಂದು ನಡೆದ ಪಂದ್ಯದಲ್ಲಿ ಸರ್ಬಿಯಾದ ಡಾಮಿರ್ ಮಿಕೆಸ್ ಬೆಳ್ಳಿ ಪದಕವನ್ನು ಮತ್ತು ದಕ್ಷಿಣಕೊರಿಯಾದ ದಾಯಿಮಿಯುಂಗ್ ಲೀ ಅವರು ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ